ಈರುಳ್ಳಿ ಕಳ್ಳ ದಾಸ್ತಾನು ನಿಯಂತ್ರಣಕ್ಕೆ ಸರ್ಕಾರದ ಕ್ರಮ ಚಿಲ್ಲರೆ ಮಾರಾಟಗಾರರ ಈರುಳ್ಳಿ ದಾಸ್ತಾನು ಮಿತಿ ಮತ್ತಷ್ಟು ಕಡಿಮೆ

ಮೈತ್ರಿಕೂಟಕ್ಕೆ ಸೇರಬೇಕೆಂದು ಭಾರತದ ಮನವಿ

ಇಂದು ವಿಶ್ವ ಮಾನವ ಹಕ್ಕುಗಳ ರಕ್ಷಣೆ ದಿನ ಮಾನವ ಹಕ್ಕುಗಳ ಸಾರ್ವತ್ರಿಕ ನಿರ್ಣಯದ ಸ್ಮರಣೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೌರತ್ನ ತಿದ್ದುಪದಿ ಮಸೂದೆಗೆ ಲೋಕಸಭೆಯ ಅನುಮೋದನೆ ದೊರೆತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಉದ್ಗೇಶಿತ ಕಾನೂನು ಭಾರತದಲ್ಲಿ ಶತಕಗಳಷ್ಟು ಹಳೆಯದಾಗಿದ್ದ ವ್ಯವಸ್ಥೆಯನ್ನು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಬದಲಾಯಿಸಿದೆ ಎಂದು ಅವರು ತಮ್ಮ ಟ್ವಿಟ್ಟರ್ ಸಂದೇಶದಲ್ಲಿ ಹೇಳಿದ್ದಾರೆ ಅಸ್ಲಾಂನಲ್ಲಿ ಪೌರತ್ನ ತಿದ್ದುಪದಿ ಮಸೂದೆ ವಿರೋಧಿಸಿ ಈಶಾನ್ಯ ವಿದ್ಯಾರ್ಥಿ ಸಂಘಟನೆ ನೀದಿದ್ದ ಮುಂಜಾನೆಯಿಂದ ಸಂಜೆವರೆಗಿನ ಬಂದ್ ಕರೆ ಹಿನ್ನೆಲೆಯಲ್ಲಿ ಅಲ್ಲಿ ಸಾಮಾನ್ಯ ಜನಜೀವನ ಬಾಧಿತವಾಗಿದೆ ಶಿಕ್ಷಣ ಸಂಸ್ಥೆಗಳು ವಾಣಿಜ್ಯ ಮಳೆಗೆಗಳು ಮುಚ್ಚಿದ್ದು ವಾಹನ ಸಂಚಾರ ಸ್ಥಗಿತವಾಗಿದೆ ಕೆಲವೆಡೆ ಪ್ರತಿಭಟನಾಕಾರರು ರೈಲು ಹಳಿಗಳಿಗೆ ತಡೆ ಒಡ್ಡಿರುವುದರಿಂದ ರೈಲು ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ ಜಾರ್ಖಂಡ್ನಲ್ಲಿ ಮೂರನೇ ಹಂತದ ರಾಜ್ಯ ವಿಧಾನಸಭೆ ಚುನಾವಣೆಗಳ ಬಹಿರಂಗ ಪ್ರಚಾರ ಇಂದು ಅಂತ್ಯಗೊಳ್ಳಲಿದೆ

ಹಲವು ರಾಜಕೀಯ ಪಕ್ಷಗಳ ನಾಯಕರು ರಾಜ್ಯದ ಉದ್ದಗಲಕ್ಕೂ ಬಿರುಸಿನ ಪ್ರಚಾರ ನಡೆಸಿದ್ದಾರೆ ಮೂರನೇ ಹಂತದ ಚುನಾವಣಾ ಪ್ರಚಾರದಲ್ಲಿ ನಿರುದ್ಯೋಗ ಸಮಸ್ನೆ ನಿವಾರಣೆ ಶೈಕ್ಷಣಿಕ ಸೌಲಭ್ಯಗಳ ವಿಸ್ತರಣೆ ಹಣದುಬ್ಬರ ನಿಯಂತ್ರಣಕ್ಕೆ ಕ್ರಮ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಮತ್ತು ಮಹಿಳೆಯರ ಸುರಕ್ಷತೆ ವಿಷಯಗಳ ಬಗ್ಗೆ ರಾಜಕೀಯ ನಾಯಕರು ಹೆಚ್ಚು ಒತ್ತು ನೀಡಿದ್ದಾರೆ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರ ಮತ್ತು ರಾಜ್ಯದಲ್ಲಿ ಇರುವ ತಮ್ಮ ಪಕ್ಷದ ಸರ್ಕಾರದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಪ್ರಚಾರದಲ್ಲಿ ಬಿಂಬಿಸುತ್ತಿದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ ಜಾರ್ಖಂಡ್ ಮುಕ್ತಿ ಮೋರ್ಚಾ ಹಾಗೂ ಆರ್ಜೆದಿ ಮೈತ್ರಿ ಕೂಟ ಬಿಜೆಪಿ ಸರ್ಕಾರ ಆದಿವಾಸಿ ಜನರ ಸಮಸ್ಯೆಗಳು ಯುವಕರು ಮತ್ತು ರೈತರ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ ತೋರಿದೆ ಎಂದು ತಮ್ಮ ಪ್ರಚಾರ ಸಭೆಗಳಲ್ಲಿ ಟೀಕಿಸುತ್ತಿವೆ ಜಾರ್ಖಂಡ್ ವಿಕಾಸ್ ಮೋರ್ಚಾ ಮತ್ತು ಆಲ್ ಜಾರ್ಖಂಡ್ ಸ್ಲೂಡೆಂಟ್ಸ್ ಯೂನಿಯನ್ ಪಕ್ಷಗಳು ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ರಾಜ್ಯದ ಜನರಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡುತ್ತಿವೆ

ಮುಕ್ತ ಮಾರುಕಟ್ಟೆಯಲ್ಲಿ ಈರುಳ್ಳಿ ಲಭ್ಯತೆ ಹೆಚ್ಚಿಸುವ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದ್ದು ಸಗಟು ವ್ಯಾಪಾರಿಗಳ ದಾಸ್ತಾನು ಮಿತಿಯಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ

ನೂತನ ದರ ಇಂದಿನಿಂದಲೇ ಅನ್ವಯವಾಗಲಿದೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸತತ ಲನೇ ಬಾರಿಗೆ ಎಸ್ಬಿಐ ಸಾಲ ನೀಡಿಕೆ ದರವನ್ನು ಕಡಿತಗೊಳಿಸುತ್ತಿದೆ ಸ್ನಚ್ಲ ಇಂಧನ ಉತ್ಸಾದನೆ ಮತ್ತು ಬಳಕೆ ಹೆಚ್ಚಿಸುವ ನಿಟ್ಲಿನಲ್ಲಿ ಭಾರತದ ನಾಯಕತ್ನದಲ್ಲಿ ರಚನೆಯಾಗಿರುವ ಅಂತಾರಾಷ್ಟೀಯ ಸೌರಶಕ್ತಿ ಮ್ಮೆತ್ರಿಕೂಟಕ್ಕೆ ಮತ್ತಷ್ಟು ದೇಶಗಳು ಸೇರ್ಪಡೆಯಾಗುವಂತೆ ಭಾರತ ಕೋರಿದೆ

ಪಳಯುಳಿಕೆ ಇಂಧನ ಬಳಕೆ ಕಡಿಮೆ ಮಾಡಲು ಹಾಗೂ ಸ್ವಚ್ಚ ಇಂಧನ ಬಳಕೆ ಹೆಚ್ಚಿಸಲು ಮೈತ್ರಿಕೂಟಕ್ಕೆ ಮತ್ತಮ್ಮ ರಾಷ್ಟ್ರಗಳು ಸೇರ್ಪಡೆಯಾಗಬೇಕು ಎಂದು ಅವರು ಕೋರಿದ್ದಾರೆ ಇಂದು ಮಾನವ ಹಕ್ಲುಗಳ ದಿನವನ್ನು ವಿಶ್ವದೆಲ್ಲೆದೆ ಆಚರಿಸಲಾಗುತ್ತಿದೆ

ತಳಮಟ್ಟದಲ್ಲಿ ಮಾನವ ಹಕ್ಕುಗಳನ್ನು ಪರಿಣಾಮಕಾರಿಯಾಗಿ ಬಲಪದಿಸುವುದು ಸಮಾಜದ ಜವಾಬ್ದಾರಿಯಾಗಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ದೇಶದ ಹಲವು ರಾಜ್ಯಗಳಲ್ಲಿ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಮಾನವ ಹಕ್ಕುಗಳ ಸಾರ್ವತ್ರಿಕ ನಿರ್ಣಯದಲ್ಲಿ ಬಿಂಬಿಸಲಾಗಿರುವ ಅಂಶಗಳನ್ನು ಎತ್ತಿಹಿಡಿಯಲು ಇನ್ನು ಯಾವ ಕ್ರಮಗಳ ಅಗತ್ಯವಿದೆ ಎನ್ನುವ ಬಗ್ಗೆ ಇಡೀ ಜಗತ್ತು ಆತ್ಮಾವಲೋಕನ ಮಾಡಿಕೊಳ್ಳುವುದರಿಂದ ಈ ದಿನಾಚರಣೆಯನ್ನು ಸೂಕ್ತ ರೀತಿಯಲ್ಲಿ ಆಚರಿಸಿದಂತಾಗುತ್ತದೆ ಎಂದು ಅವರು ಹೇಳಿದರು ಹಕ್ಕುಗಳು ಮತ್ತು ಕರ್ತವ್ಯಗಳು ನಾಣ್ಯದ ಎರಡು ಮುಖಗಳು ಎಂದು ಮಹಾತ್ಮ ಗಾಂಧಿ ಬಣ್ಣಿಸಿದ್ದರು ನಾಗರಿಕರು ತಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸಬಾರದು ಎಂದು ರಾಮನಾಥ್ ಕೋವಿಂದ್ ಕರೆ ನೀಡಿದರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾಷ್ಟೀಯ ಭದ್ರತೆಗೆ ಸ್ಲಷ್ಷ ಮತ್ತು ಸದ್ಯದ ಅಪಾಯವಾಗಿದ್ದಾರೆ ಎಂದು ಹೇಳಿ ಅವರ ವಿರುದ್ದ ವಿದ್ಯುಕ್ತ ಆರೋಪಗಳನ್ನು ಸಿದ್ದಪಡಿಸಿರುವ ಅಲ್ಲಿನ ಡೆಮಾಕ್ರಾಟ್ಗಳು ನಿನ್ನೆ ಟ್ರಂಪ್ ಅವರನ್ನು ವಾಗ್ದಂಡನೆಗೆ ಗುರಿಪಡಿಸುವ ಪ್ರಕರಣವನ್ನು ಮಂಡಿಸಿದ್ದಾರೆ

ಉತ್ತರ ಪ್ರದೇಶದಲ್ಲಿ ಮಹಿಳೆಯರ ಭದ್ರತೆಯನ್ನು ಮತ್ತಷ್ಟು ಬಲಪದಿಸುವ ನಿಟ್ಟಿನಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆ ಹಲವು ಕ್ರಮ ಕೈಗೊಂಡಿವೆ

ರಾತ್ರಿ ವೇಳೆ ಪ್ರಯಾಣ ಮಾದುವ ಮಹಿಳೆಯರನ್ನು ಈ ಪೊಲೀಸ್ ವಾಹನದ ಮೂಲಕ ನಿಗದಿತ ತಾಣಕ್ಕೆ ಸುರಕ್ಷಿತವಾಗಿ ತಲುಪಿಸಲಾಗುವುದು ಎಂದು ಡಿಜಿಪಿ ಓ

ಸಿಂಗ್ ತಿಳಿಸಿದ್ದಾರೆ ಚೆಲಿ ದೇಶದ ಮಿಲಿಟರಿ ವಿಮಾನವೊಂದು ಅಂಟಾರ್ಟಿಕ ಮೂಲ ಶಿಬಿರಕ್ಕೆ ಹೊರಟ ಕೆಲವೇ ಕ್ಷಣಗಳಲ್ಲಿ ಕಣ್ಮರೆಯಾಗಿದೆ

ಜಗತ್ತಿನಲ್ಲಿ ಹಾಗೂ ಇತರೆ ಉದ್ಯಮ ವಲಯದಲ್ಲಿ ಪರಿವರ್ತನೆ ಉಂಟುಮಾಡಿದ ಜಾಗತಿಕ ಉತ್ಪನ್ನ ಕೋಡ್ಅನ್ನು ಆವಿಷ್ಕರಿಸಿದ ಜಾರ್ಜ್ ಜೆ

ಭಾರತದ ಕ್ರೀಡಾಪಟುಗಳು ನಿನ್ನೆ ಕೂಡ ಪದಕ ಪಟ್ಟಿಯಲ್ಲಿ ಅಗ್ರಸ್ಜಾನವನ್ನು ಕಾಯ್ದುಕೊಂಡಿದ್ದಾರೆ